ಕುಮಾರಸ್ನಾಮಿ ತಿಳಿಸಿದ್ದಾರೆ

ಆದರೆ ಎಲ್ಲಾ ಯೋಜನೆಗಳನ್ನು ರಾಜ್ಯ ಸರ್ಕಾರದ ಸಂಪನ್ನೂಲಗಳಿಂದ ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಹಾಗಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಸೇರಿದಂತೆ ಅರ್ಧಕ್ಕೆ ನಿಂತಿರುವ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಸಲು ಕೇಂದ್ರ ಸರ್ಕಾರ ಆರ್ಥಿಕ ನೆರವು ನೀಡುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡಲಾಗಿದೆ ಎಂದರು ಈವರೆಗೆ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರಕ್ಕಾಗಿ ಯಾವುದೇ ರೀತಿಯ ಅನುದಾನ ದೊರೆತಿಲ್ಲ ಎಂದೂ ಸಹ ಮುಖ್ಯಮಂತ್ರಿ ತಿಳಿಸಿದರು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಪ್ರಮುಖ ನೀರಾವರಿ ಮೂಲವಾದ ತುಂಗಭದ್ರೂ ಜಲಾತಯದ ಹೂಳನ ಸಮಸ್ಥೆ ನಿವಾರಿಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ಎಚ್

ಕುಮಾರಸ್ವಾಮಿ ತಿಳಿಸಿದ್ದಾರೆ

ಸರ್ಕಾರಿ ಶಾಲೆಗಳಲ್ಲಿ ಮಧ್ವಾಹ್ನ ನೀಡುವ ಬಿಸಿಯೂಟ ಹಾಗೂ ಇಂದಿರಾ ಕ್ಯಾಂಟನ್ಗಳಲ್ಲಿ ವಾರದಲ್ಲಿ ಒಂದು ದಿನ ಸಿರಿಧಾನ್ಯದ ಆಹಾರ ನೀಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಡಾ

ಇದಕ್ಕೂ ಮುನ್ನ ಅವರು ತುಮಕೂರಿನ ಸಿದ್ದಗಂಗಾ ಆಸ್ಪತ್ರೆಗೆ ಭೇಟ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸಿದರು

ಈ ಬಗ್ಗೆ ತಾವು ಗೃಹ ಸಚಿವರು ಮತ್ತು ರಕ್ಷಣಾ ಸಚಿವರ ನೆರವು ಕೋರಿದ್ದಾಗಿ ಅವರು ಹೇಳಕೆಯೊಂದನ್ನು ಬಿಡುಗಡೆ ಮಾಡಿದ್ದಾರೆ

ಇವರ ಪತ್ತೆಗೆ ಕರ್ನಾಟಕ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಲಿಲ್ಲ ಎಂದು ಅವರು ಟೀಟಿಸಿದ್ದಾರೆ ಮುಂಬೈ ಮೇಲೆ ಭಯೋತ್ಪಾದಕರು ನಡೆಸಿದ ದಾಳಿಯ ಸಂದರ್ಭದಲ್ಲಿ ಭಾರತೀಯ ಮೀನುಗಾರರ ದೋಣಿಯನ್ನು ಬಳಸಿ ಸಾಗರ ಮಾರ್ಗವಾಗಿ ದೇಶದೊಳಕ್ಕೆ ಶ್ರವೇಶಿಸಿದ್ದರು ಈಗ ಬಹುತೇಕ ಮೂರು ವಾರ ಕಳೆದರೂ ಈ ದೋಣಿ ಪತ್ತೆಯಾಗದೇ ಇರುವುದು ಆತಂಕಕ್ಕೆ ಕಾರಣವಾಗಿದೆ ಶೋಧ ಕಾರ್ಯಾಚರಣೆಗೆ ನೆರವಾಗುವಂತೆ ಗೋವಾ ಮಹಾರಾಷ್ಟ ಮತ್ತು ಗುಜರಾತ್ ಸರ್ಕಾರಗಳನ್ನೂ ಮನವಿ ಮಾಡಲಾಗಿದೆ ಎಂದು ಸಚಿವ ಅನಂತ್ಕುಮಾರ್ ಹೆಗಡೆ ತಿಳಿಸಿದರು

ಕನ್ನಡ ಶಾಲೆಗಳ ಅಳವು ಉಳಿವು ಗಡಿನಾಡ ಸಮಸ್ವೆ ಮಹಿಳಾ ಸಂವೇದನೆಯ ವಿಚಾರಗಳು ಗೋಷ್ಟಿಯಲ್ಲಿ ಮಂಡನೆಯಾದವು

ಕುಮಾರಸ್ವಾಮಿ ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ವಿಧಿಸಿ ದೆಲೆ ಹೆಚ್ಚಳ ಮಾಡಿರುವುದು ಎಷ್ಟು ಸರಿ ಎಂದು ಕೇಂದ್ರ ರೇಷ್ನೆ ಮಂಡಳಿ ಅಧ್ಯಕ್ಷ ಕೆ

ಹನುಮಂತರಾಯಪ್ಪ ಪ್ರಕ್ನಿಸಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಿಂದಿನ ಯುಪಿಎ ಸರ್ಕಾರಕ್ಷೆ ಹೋಲಿಸಿದರೆ ಇಂದು ಅಡುಗೆ ಅನಿಲ ಬೇಳೆ ಕಾಳುಗಳು ಎಲೆಕ್ಟಾನಿಕ್ಸ್ ಉಪಕರಣಗಳ ಬೆಲೆಗಳು ಕಡಿಮೆ ಆಗಿವೆ ಎಂದರು